ರಾಷ್ಲೀಯ ವಯೋಶ್ರೀ ಯೋಜನೆಯಡಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಸಾಧನಗಳನ್ನು ವಿತರಿಸಿ ಅವರು ಮಾತನಾಡಿದರು ಎಂದು ನಮ್ನ ಬಾತೀದಾರರು ವರದಿ ಮಾಡಿದ್ದಾರೆ

ರೈತ ಉತ್ಪಾದಕ ಸಂಘಟನೆಗಳು ತಂತ್ರಜ್ಞಾನದ ಕೊರತೆ ಗುಣಮಟ್ಟದ ಬೀಜ ರಸಗೊಬ್ಬರ ಪೂರೈಕೆ ಕೀಟನಾಶಕ ಮತ್ತು ಅಗತ್ತ ಹಣಕಾಸಿನ ಕೊರತೆ ನೀಗಿಸಲು ಸಣ್ಣ

ನವದೆಹಲಿಯಲ್ಲಿ ಈ ಕುರಿತು ಮಾತನಾಡಿದ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈತರ ಜೀವನದಲ್ಲಿ ಎಫ್ಒಒಗಳು ಕ್ರಾಂತಿಕಾರಕ ಬದಲಾವಣೆ ಮಾಡಲಿವೆ ಎಂದಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿವಿಧ ರಾಜ್ಲಗಳ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಲಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಚಿತ್ರಕೂಟ್ನಲ್ಲಿಂದು ಬುಂದೆಲ್ ಖಂಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೂ ಶಿಲಾನ್ಗಾಸ ಮಾಡಲಿದ್ದಾರೆ

ಮುಂದಿನ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆ ಪ್ರಗತಿಯತ್ತ ಸಾಗಲಿದೆ ಎಂದು ಅವರು ವಿಶ್ಲಾಸ ವ್ಯಕ್ತಪಡಿಸಿದ್ದಾರೆ

ಅಭಿವ್ಯದ್ಲಿ ಹಣಕಾಸು ಸಂಸ್ಥೆ ಡಿಎಫ್ಐ ಸ್ಥಾಪಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು

ಆರ್ಥಿಕ ಸುಧಾರಣೆಗೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಮಾಜಿ ಪ್ರಧಾನಿ ದಿವಂಗತ ಮೊರಾರ್ಜಿ ದೇಸಾಯಿ ಅವರ ಜನ್ದದಿನವಾದ ಇಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನು ಸ್ಠರಿಸಿದ್ದಾರೆ ಮೊರಾರ್ಜ ದೇಸಾಯಿ ಅವರು ತಿಸ್ತು ಮತ್ತು ಸಿದ್ಧಾಂತಗಳ ಆಧಾರದ ಮೇಲೆ ರಾಜಕೀಯ ನಡೆಸುತ್ತಿದ್ದರು ಅದಕ್ಕಾಗಿ ಅವರು ಸದಾ ಸ್ಮರಣೀಯರು ಎಂದು ಪ್ರಧಾನಮಂತ್ರಿ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಎರಡನೇ ರಾಷ್ಟವಾದ ಭಾರತ ಅತಿ ವೇಗವಾಗಿ ಬೆಳೆಯುತ್ತಿರುವುದನ್ನು ನ್ಯೂಜಲೆಂಡ್ ಗಮನಿಸುತ್ತಿದೆ ಎಂದು ಆ ದೇಶದ ಉಪಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ವೆಸ್ಟರ್ನ್ ಪೀಟರ್ಸ್ ಹೇಳಿದ್ದಾರೆ

ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಗೆಜೆಟೆಡ್ ಮತ್ತು ಗೆಜೆಟೆಡ್ ಅಲ್ಲದ ಎರಡೂ ಹುದ್ದೆಗಳು ಹಾಗೂ ತಾಂತ್ರಿಕೇತರ ಹುದ್ದೆಗಳನ್ನು ಪಂತ ಪಂತವಾಗಿ ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ

ಈ ವಿಷಯ ಕುರಿತಂತೆ ದೆಹಲಿ ಪೊಲೀಸರು ಕಟ್ಟುನಿಟ್ಟಿನ ತ್ರಮ ಕೈಗೊಳ್ಳುವುದರ ಜತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿನ್ನೆಲೆಯಲ್ಲಿ ಸಾಮಾಜಕ ಜಾಲತಾಣದ ಮೇಲೆ ನಿಗಾ ವಹಿಸಿದ್ದು

ಜಮ್ಮವಿನಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಜಮ್ಮ ಮತ್ತು ಕಾಶ್ಮೀರದಲ್ಲಿ ಕೈಗೊಳ್ಳಲಾಗಿರುವ ಕಾಮಗಾರಿಗಳ ಪ್ರಗತಿ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಲ್ಲಾ ಉಪಾಧ್ವಾಯ ಪರಿತೀಲನೆ ನಡೆಸಿದರು

ಇನ್ನು ದೋಹಾದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಅಮೆರಿಕ ಹಾಗೂ ತಾಲಿಬಾನ್ಗಳು ಇಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಿವೆ ಕೊರೊನಾ ವ್ಲೆರಸ್ ಸೋಂಕು ಪಸರಿಸಿರುವ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳು ಸ್ಟೆಫ್ರೆಸ್ನಲ್ಲಿ ಆಯೋಜಿಸಿರುವ ವಿಶ್ವ ಶೂಟಿಂಗ್ ಪಂದ್ಲಾವಳಿಯಿಂದ ದೂರ ಉಳಿಯಲು ಭಾರತ ನಿರ್ಧರಿಸಿದೆ

ವಿಶ್ವ ಆರೋಗ್ಲಸಂಸ್ಥೆ ಈ ಕುರಿತಂತೆ ನಿನ್ನೆ ಹೇಳಿಕೆ ಬಿಡುಗಡೆ ಮಾಡಿ ಈ ಸಾಂಕ್ರಾಮಿಕ ರೋಗ ಆಫ್ರಿಕಾದ ಸಬ್ ಸಹರನ್ ಮತ್ತು ಇತರ ಭಾಗಗಳಲ್ಲಿ ಅತಿ ಹೆಚ್ಚು ಪಸರಿಸಿದೆ ಎಂದು ತಿಳಿಸಿದೆ

ಈ ಹಬ್ಬ ವ್ಯಾಪಾರಸ್ಥರು ಹೂಡಿಕೆದಾರರು ಮತ್ತು ರಘ್ತುದಾರರಿಗೆ ದೊಡ್ಡ ಮಟ್ವದ ವ್ಯವಹಾರ ಅವಕಾಶ ಒದಗಿಸಲಿದೆ